ಪಂಚರಾಜ್ಯಗಳ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ತಮಿಳುನಾಡಿನಲ್ಲಿ ಡಿ ಎಂ ಕೆ ಕೇರಳದಲ್ಲಿ ಎಲ್ ಡಿ ಎಫ್ ಅಸ್ಲಾಂನಲ್ಲಿ ಬಿಜೆಪಿ ಹಾಗೂ ಮದುಚೇರಿಯಲ್ಲಿ ಎನ್ ಆರ್ ಕಾಂಗ್ರೆಸ್ ಬಿಜೆಪಿ ಕೂಟಕ್ಕೆ ಜಯ

ಿ ಕಲ್ಲಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಆಭರಣ ತಯಾರಿಕೆಯ ಫಟಕವನ್ನು ಪಾರಂಭಿಸಲು ಸಚಿವ ಮುರುಗೇಶ್ ನಿರಾಣಿ ನಿರ್ಧಾರ ಿ ಆಮ್ಲಜನಕ ಅಗತ್ಯವಿರುವ ಕೊವಿಡ್ ರೋಗಿಗಳಿಗೆ ಆಮ್ಲಜನಕದ ವ್ಯವಸ್ಥೆ ಮಾಡಲು ಕ್ರಮ ಸಚಿವ ಆರ್

ವಾರ್ತೆಗಳ ವಿವರ ಇತ್ತೀಚಿಗೆ ನಡೆದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಹಾನರ್ಜಿ ಅವರ ಟಿ ಎಂ ಸಿ ತಮಿಳುನಾಡಿನಲ್ಲಿ ಡಿ ಎಂ ಕೆ ಕೇರಳದಲ್ಲಿ ಎಲ್ ಡಿ ಎಫ್ ಅಸ್ಸಾಂನಲ್ಲಿ ಬಿಜೆಪಿ ಹಾಗೂ ಮದುಚೇರಿಯಲ್ಲಿ ಎನ್ ಆರ್

ಎಂ

ಐ ಎ ಡಿ ಎಂ

ಪಿ ಐ

ಪಿ ಐ

ಎಂ

ಆರ್

ಬಿಜೆಪಿ ಮತ್ತು ಡಿ ಎಂ

ಐ ಯು ಡಿ ಎಫ್

ಮಮತಾ ಬ್ಯಾನರ್ಜಿ ನಂದಿಗ್ರಾಮದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಸೋಲನುಭವಿಸಿದ್ದಾರೆ ಇನ್ನು ಕರ್ನಾಟಕದ ಸಿಂಗಂ ಬ್ಯಾತಿಯ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಅರ್ವಕುರಿಚಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಿಎಂಕೆಯ ಆರ್

ಮಸ್ಕಿ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ ಜಯ ಸಾಧಿಸಿದ್ದಾರೆ

ಇನ್ನು ಬಸವಕಲ್ಕಾಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ ಕಾಂಗ್ರೆಸ್ ಅಭ್ಯರ್ಥಿ ಮಾಲಾ ನಾರಾಯಣ ರಾವ್ ಅವರ ವಿರುದ್ಧ ಜಯ ಗಳಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಬೆಳಗಾವಿ ಸೇರಿದಂತೆ ಆರು ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹೊಸದಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಸಚಿವ ಗೋವಿಂದ ಕಾರಜೋಳ ಬೆಳಗಾವಿಗೆ ಸಚಿವರಾದ ಉಮೇಶ್ ಕತ್ತಿ ಬಾಗಲಕೋಟೆ ಅರವಿಂದ ಲಿಂಬಾವಳಿ ಬೀದರ್ ಎಂ ಟಿ

ನಾಗರಾಜ್ ಕೋಲಾರ ಮುರಗೇಶ್ ನಿರಾಣಿ ಕಲಬುರಗಿ ಎಸ್ ಅಂಗಾರ ಅವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಕಲ್ಕಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಆಭರಣ ತಯಾರಿಕೆಯ ಫಟಕವನ್ನು ಪ್ರಾರಂಭಿಸಲು ಗಣಿ ಮತ್ತು ಭೂವಿಜ್ಞಾನ ಖಾತೆ ಸಚಿವ ಮುರುಗೇಶ್ ನಿರಾಣೆ ಮುಂದಾಗಿದ್ದಾರೆ ಈ ಹಿಂದೆ ಬೀದರ್ ಇಲ್ಲವೇ ಕಲಬುರಗಿಯಲ್ಲಿ ಆಭರಣ ತಯಾರಿಕೆಯ ಫಟಕ ಪ್ರಾರಂಭಿಸಲು ಯೋಜನೆ ರೂಪಿಸಲಾಗಿತ್ತು ಇದೀಗ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವಾಗಿರುವ ಓನ್ನೆಲೆ ಇದೇ ಜಿಲ್ಲೆಯಲ್ಲಿ ತೆರೆಯಲು ಮುಂದಾಗಿದ್ದಾರೆ

ಆಮ್ಲಜನಕ ಅಗತ್ತವಿರುವ ಕೊವಿಡ್ ರೋಗಿಗಳಿಗೆ ಆಮ್ಲಜನಕದ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ದಿಷಧಿಗಳು ಸಕಾಲಕ್ಕೆ ಆಸ್ತ್ರೆಗಳಿಗೆ ತಲುಪಿಸಲಾಗುತ್ತಿದೆ ಎಂದು ಕಂದಾಯ ಖಾತೆ ಸಚಿವ ಆರ್ ಅಶೋಕ ಹೇಳಿದ್ದಾರೆ

ಹೊಸದಿಲ್ಲಿಯಲ್ಲಿ ನಿನ್ನೆ ನಡೆದ ಐ ಪಿ

ಪಿ ಎಲ್ ಟಿ ಟ್ವೆಂಟ್ ಕ್ರಿಕೆಟ್ ಟೂರ್ನಿಯ ಪಂದ್ಯದಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಲೊತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ು ಪಂಚರಾಜ್ಯಗಳ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ತಮಿಳುನಾಡಿನಲ್ಲಿ ಡಿ ಎಂ ಕೆ ಕೇರಳದಲ್ಲಿ ಎಲ್ ಡಿ ಎಫ್ ಅಸ್ಸಾಂನಲ್ಲಿ ಬಿಜೆಪಿ ಹಾಗೂ ಮದುಚೇರಿಯಲ್ಲಿ ಎನ್ ಆರ್ ಕಾಂಗ್ರೆಸ್ ಬಿಜೆಪಿ ಕೂಟಕ್ಕೆ ಜಯ

ಿ ಕಲ್ಲಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಆಭರಣ ತಯಾರಿಕೆಯ ಫಟಕವನ್ನು ಪೂರಂಭಿಸಲು ಸಚಿವ ಮುರುಗೇಶ್ ನಿರಾಣಿ ನಿರ್ಧಾರ ಿ ಆಮ್ಲಜನಕ ಅಗತ್ಯವಿರುವ ಕೊವಿಡ್ ರೋಗಿಗಳಿಗೆ ಆಮ್ಲಜನಕದ ವ್ಯವಸ್ಥೆ ಮಾಡಲು ಕ್ರಮ ಸಚಿವ ಆರ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು